ಮಕ್ಕಳ ಕ್ರಿಯಾಶೀಲ ಹಾಗೂ ಸಮಗ್ರ ಬೆಳವಣಿಗೆಗೆ ಈ ನೀತಿ ಪೂರಕವಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಸುತ್ತಮುತ್ತಲ ವಾತಾವರಣ ಹಾಗೂ ಸ್ಥಳೀಯ ಸಂಸ್ಕೃತಿ ಕುರಿತು ನೂತನ ನೀತಿಯಲ್ಲಿ ಹೆಚ್ಚನ ಆದ್ದತೆ ನೀಡಲಾಗಿದ್ದು ಸರಳ ಮತ್ತು ನೂತನ ಕಲಿಕಾ ಮಾದರಿಯನ್ನು ಅಳವಡಿಸಲಾಗಿದೆ ಇದರಿಂದ ಮಕ್ಕಳ ಪ್ರಾಯೋಗಿಕ ಜ್ವಾನ ಅಭಿವ್ಯದ್ಲಿಗೊಳ್ಳಲಿದೆ ಎಂದು ಅವರು ವಿವರಿಸಿದರು ನೂತನ ನೀತಿ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಮತ್ತು ವೈಜ್ಞಾನಿಕ ಚಿಂತನೆ ಕ್ರಿಯಾಶೀಲತೆ ಸಹಭಾಗಿತ್ವ ಕುತೂಹಲ ಜೊತೆಗೆ ಸಂಪರ್ಕ ವಲಯದಲ್ಲಿ ಮಹತ್ತರ ಕಲಿಕೆಗೆ ನೆರವಾಗಲಿದೆ

ಕಲಿಕೆಯಲ್ಲಿ ತೊಡಗುವಿಕೆ ಸಂಶೋಧನೆ ಅನುಭವ ಅಭಿವ್ಹಕ್ತಿ ಮತ್ತು ಉತ್ಪಷ್ಟತೆಗೆ ಒತ್ತು ನೀಡಲಾಗಿದ್ದು ಈ ನೀತಿ ಕಳೆದ ನಾಲ್ವೈದು ವರ್ಷದ ಕಠಿಣ ಶ್ರಮದ ಫಲವಾಗಿದೆ ಎಂದು ಅವರು ತಿಳಿಸಿದರು ನವಭಾರತದ ಆಕಾಂಕ್ಷೆ ಮತ್ತು ಅಗತ್ಯಗಳಿಗೆ ಅನುಸಾರ ನೂತನ ಶಿಕ್ಷಣ ನೀತಿಯನ್ನು ರೂಪಿಸಲಾಗಿದ್ದು

ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖಿಯಾಲ್ ನಿಶಾಂಕ್ ವಿದ್ವಾರ್ಥಿಗಳಲ್ಲಿ ಬುದ್ದಿಮತ್ತೆ ಮತ್ತು ಕಲಿಕಾ ಸಾಮರ್ಥ್ಯ ಹೆಚ್ಚಿಸಲು ಆದ್ದತೆ ನೀಡಲಾಗಿದ್ದು ನೂತನ ನೀತಿ ಶಾಲಾ ಮತ್ತು ಉನ್ನತ ಶಿಕ್ಷಣ ವಲಯದಲ್ಲಿ ಮಹತ್ತರ ಬದಲಾವಣೆ ತರಲಿದೆ ಎಂದರು ನೂತನ ಶಿಕ್ಷಣ ನೀತಿ ಕರಡು ಸಮಿತಿಯ ಅಧ್ಯಕ್ಷ ಹಾಗೂ ಇಸ್ರೋದ ಮಾಜಿ ಅಧ್ಯಕ್ಷ ಡಾ

ಕಸ್ತೂರಿರಂಗನ್ ಮತ್ತಿತರರು ಪಾಲ್ಗೊಂಡಿದ್ದರು

ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಹಾಗೂ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ನಿನ್ನೆ ಮಾಸ್ಕೋದಲ್ಲಿ ಪರಸ್ವರ ಸಮಾಲೋಚನೆ ನಡೆಸಿದರು ಶಾಂಘ್ಲೆ ಸಹಕಾರ ಸಂಘಟನೆ ಸಮಾವೇತದ ನೇಪಾಥ್ಲದಲ್ಲಿ ಈ ಸಮಾಲೋಚನೆ ನಡೆಸಿದ್ದು ಗಡಿ ಭಾಗದಲ್ಲಿ ತಮ್ಮ ತಮ್ಮ ಸೇನೆಗಳನ್ನು ಹಿಂತೆಗೆದುಕೊಳ್ಳಲು ಹಾಗೂ ಪರಿಸ್ತಿತಿಯನ್ನು ತಮನಗೊಳಿಸಲು ಉಭಯ ನಾಯಕರು ಒಪ್ಪಿಕೊಂಡಿದ್ದಾರೆ ಎರಡೂ ಬದಿಯ ಗಡಿ ಪಡೆಗಳ ನಡುವೆ ಸಮಾಲೋಚನೆ ಮುಂದುವರೆಸಲು ಹಾಗೂ ಪರಸ್ವರ ಸೂಕ್ತ ಅಂತರ ಕಾಯ್ದುಕೊಳ್ಳಲು ಸಹ ತೀರ್ಮಾನಿಸಲಾಗಿದೆ ಭಿನ್ನಾಭಿಪ್ರಾಯಗಳು ವಿವಾದ ಮತ್ತು ಸಂಫರ್ಷಗಳಾಗಿ ಪರಿವರ್ತನೆಯಾಗದಂತೆ ಎಚ್ಲರವಹಿಸುವ ನಿಟ್ಲನಲ್ಲಿ ಹಾಗೂ ಭಾರತ ಚೀನಾ ನಡುವಿನ ಬಾಂಧವ್ವವನ್ನು ಬಲಗೊಳಿಸಲು ಎರಡೂ ದೇಶಗಳು ಸಹಮತ ವ್ಯಕ್ತಪಡಿಸಿದವು ದ್ವಿಪಕ್ಷೀಯ ಸಭೆಯ ನಂತರ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ಲು ಎರಡೂ ದೇಶಗಳ ನಡುವಿನ ಪ್ರಸಕ್ತ ಒಪ್ಪಂದ ಮತ್ತು ಗಡಿ ವ್ಲವಹಾರಗಳನ್ನು ಕುರಿತ ಶಿಷ್ಲಾಚಾರಗಳನ್ನು ಪಾಲಿಸಲು ಉಭಯ ರಾಷ್ಲಗಳು ಸಹಮತ ವ್ಲಕ್ಷಪಡಿಸಿವೆ ಗಡಿ ಭಾಗದಲ್ಲಿ ಶಾಂತಿ ಸೌಹಾರ್ದ ಕಾಪಾಡುವ ಕುರಿತು ಏಕಮತ ವ್ಲಕ್ತವಾಗಿದೆ

ತುಮಕೂರು ಜಿಲ್ಲೆಯನ್ನು ಪೈಲೆಟ್ ಜಿಲ್ಲೆಯನ್ನಾಗಿ ಈ ಯೋಜನೆ ಅನುಷ್ಠಾನಗೊಳಿಸಲಾಗುವುದು ಎಂದರು ಮುಂದಿನ ಎರಡು ತಿಂಗಳೊಳಗೆ ಈ ಯೋಜನೆಯ ರಾಜ್ಯವ್ಲಾಪಿ ಅನುಷ್ಣಾನಕ್ಕೆ ಚಾಲನೆ ನೀಡಲಾಗುವುದು ಎಂದ ಸಚಿವ ಅಶೋಕ ಇದರಿಂದಾಗಿ ಪಿಂಚಣಿ ವ್ಯವಸ್ಥೆಯಲ್ಲಿ ಆಗುತ್ತಿರುವ ಗೊಂದಲಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ ಎಂದರು

ವಿವೇಕಾನಂದ ಶಿಕಾಗೋ ಭಾಷಣವನ್ನು ಎಲ್ಲಾ ವಿದ್ಯಾರ್ಥಿಗಳು ಯುವಜನರು ಓದಬೇಕು ಎಂದು ಕರೆ ನೀಡಿದ್ದಾರೆ

ಆಚಾರ್ಯ ವಿನೋಬಾ ಭಾವೆಯವರ ಜೈಜಗತ್ ಮಂತ್ರ ಮತ್ತು ಸ್ವಾಮಿ ವೇಕಾನಂದರ ವಿಶ್ವ ಭಾತೃತ್ವ ತತ್ವ ಅನುಸರಿಸಿದ್ದರೆ ಅಂತಹ ದುರ್ಘಟನೆಗಳು ಸಂಭವಿಸುತ್ತಿರಲಿಲ್ಲ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಶ್ವ ಸಹೋದರತೆ ಸಹನಶೀಲತೆ ಮತ್ತು ಸಾಮರಸ್ವ ಕುರಿತ ವಿವೇಕಾನಂದರ ಉನ್ನತ ಚಿಂತನೆಗಳು ಜಗತ್ತಿನೆಲ್ಲೆಡೆ ಕೋಟ್ಲಂತರ ಜನರಿಗೆ ಪ್ರೇರಣೆ ನೀಡಿವೆ ಎಂದು ಹೇಳಿದ್ದಾರೆ ವಿವೇಕಾನಂದರ ಶಿಕಾಗೋ ಭಾಷಣ ಇಡೀ ಜಗತ್ತಿಗೆ ಮಾನವೀಯತೆಯ ಹೊಸ ಚಿಂತನೆಯನ್ನು ಪರಿಚಯಿಸಿತು ಆ ಆಧ್ವಾತ್ಮ ಗುರುವಿನ ಜೀವನ ಕಾರ್ಯ ಮತ್ತು ಬೋಧನೆಗಳು ನವಭಾರತ ನಿರ್ಮಾಣದ ಪರಿಕಲ್ಪನೆಗಳಲ್ಲಿ ಅನುರಣಿಸುತ್ತವೆ ವಿವೇಕಾನಂದರನ್ನು ನವ ಜಗತ್ತಿನ ನಿರ್ಮಾತ್ಸವೆಂದು ಸದಾ ಸ್ಪರಿಸಲಾಗುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ

ಈ ಮಧ್ಯೆ ಇಂದು ಮಹಾತ್ನ ಗಾಂಧೀಜಿ ಅವರಿಗೆ ಅತ್ನಂತ ಪ್ರಿಯರಾಗಿದ್ದ ಆಚಾರ್ಯ ವಿನೋಬಾ ಭಾವೆ ಅವರ ಜಯಂತಿಯನ್ನು ದೇಶದ ಹಲವೆಡೆ ಆಚರಿಸಲಾಗುತ್ತಿದೆ

ಮಹಾಕವಿ ಭಾರತಿ ಎಂದು ಜನಪ್ರಿಯರಾಗಿದ್ದ ಅವರನ್ನು ಆಧುನಿಕ ತಮಿಳು ಕಾವ್ದ ಪರಂಪರೆಯ ಪ್ರವರ್ತಕರೆಂದೇ ಪರಿಗಣಿಸಲಾಗಿದೆ ಅವರ ಲೇಖನಿಯಿಂದ ಮೂಡಿಬರುತ್ತಿದ್ದ ಪ್ರಖರ ಆದರೂ ಸರಳ ಪದಗುಚ್ಚಗಳು ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ದೇಶಭಕ್ತಿ ಮತ್ತು ರಾಷ್ಟೀಯತೆಯ ಕಿಡಿಗಳನ್ನು ಹೊತ್ತಿಸುವಷ್ಟು ಪರಿಣಾಮಕಾರಿಯಾಗಿದ್ದವು ಅವರ ಹುಟ್ನೂರಾದ ಎಟ್ಲಾಯಪುರಂ ಸೇರಿದಂತೆ ತಮಿಳುನಾಡಿನ ಹಲವೆಡೆ ಇರುವ ಅವರ ಸ್ನಾರಕಗಳಿಗೆ ಇಂದು ಮಷ್ಪ ನಮನ ಸಲ್ಲಿಸಲಾಗುತ್ತಿದೆ

ಈ ಬಗ್ಗೆ ಕೇಂದ್ರ ಸಂಸ್ಕೃತಿ ಖಾತೆ ಸಚಿವ ಪ್ರಲ್ವಾದ್ ಪಟೇಲ್ ನಿನ್ನೆ ಪ್ರಕಟಿಸಿದ್ದಾರೆ

ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳೂ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಧಾರಾಕಾರ ಮಳೆಯಾಗಲಿದೆ ಸಮುದ್ರದಲ್ಲಿ ಭಾರೀ ಗಾತ್ರದ ಅಲೆಗಳು ಕಾಣಿಸಿಕೊಳ್ಳುವುದರಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಹಾಸನ ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಧಾರಾಕಾರ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ನೂಚನೆ ನೀಡಿದೆ